ಶ ಆಹಾರಧಾನ್ಯ ಬೇಳೆಕಾಳು ಪೂರ್ವೆಕೆಗೆ ಕ್ರಮ ಕೇಂದ್ರ ಆಹಾರ ಸಚಿವ ರಾಮ್ ವಿಲಾಸ್ ಪಾಸ್ತಾನ್

ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಅವರು ಸರಣಿ ಟ್ವೀಟ್ನಲ್ಲಿ ಈ ಎಲ್ಲ ಭಾರತೀಯರನ್ನು ಸ್ವಾಗತಿಸಿದ್ದಾರೆ ಸುರಕ್ಷಿತ ವಾಪಸಾತಿಗೆ ಶ್ರಮಿಸಿದ ಏರ್ ಇಂಡಿಯಾ ನಾಗರಿಕ ವಿಮಾನಯಾನ ಸಚಿವಾಲಯ ವಲಸೆ ಇಲಾಖೆ ದೆಹಲಿ ಸರ್ಕಾರ ಮತ್ತು ಜಮ್ಮು ಕಾಶ್ಮೀರ ಸರ್ಕಾರದ ಸಹಕಾರ ಹಾಗೂ ಬೆಂಬಲಕ್ಕೆ ಅವರು ಧನ್ಯವಾದ ಅರ್ಪಿಸಿದ್ದಾರೆ ಸಿಂಗಾಪುರದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ರಾಯಭಾರಿ ಜಾವೇದ್ ಅಶ್ರಫ್ ನೇತೃತ್ವದ ತಂಡ ನಡೆಸಿದ ವಿಶಿಷ್ವ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದ್ದಾರೆ ಅಲ್ಲದೆ ಢಾಕಾದಲ್ಲಿರುವ ಭಾರತೀಯ ರಾಯಭಾರಿ ರಿವಾ ಗಂಗೂಲಿ ನೇತೃತ್ವದ ತಂಡದ ಎಲ್ಲಾ ಪ್ರಯತ್ತಗಳಿಗೆ ಅವರು ಮೆಚ್ಚುಗೆ ಸೂಚಿಸಿದ್ದಾರೆ ಶ್ರೀನಗರ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ವಿದ್ಯಾರ್ಥಿಗಳನ್ನು ಜಿಲ್ದಾಧಿಕಾರಿ ಬದಗಮ್ ತಾರಿಖ್ ಉಸೇನ್ ಗನಾಯ್ ಅವರು ಬರಮಾಡಿಕೊಂಡು ಭಾರತ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು

ಸರ್ಕಾರದ ಮಾರ್ಗಸೂಚಿಯಂತೆ ಈ ಎಲ್ಲಾ ವಿದ್ಯಾರ್ಥಿಗಳು ಕ್ವಾರಂಟೈನ್ಗೆ ಒಳಪಡಲಿದ್ದಾರೆ

ಅವರನ್ನು ಕ್ವಾರಂಟೈನ್ಗೆ ಒಳಪದಿಸಲಾಗಿದೆ

ಈ ತಂಡದ ಸುರಕ್ಷಿತ ಆಗಮನಕ್ಕೆ ಸಕಲ ಸಿದ್ದತೆ ಮಾಡಲಾಗಿದೆ ಎಂದು ಕೇರಳ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ತಿಳಿಸಿದ್ದಾರೆ ರಿಯಾದ್ನಿಂದ ಭಾರತೀಯರ ಮತ್ತೊಂದು ತಂಡ ನಾಳಿ ದೆಹಲಿಗೆ ಬಂದಿಳಿಯಲಿದೆ

ವಿಶ್ವದ ವಿವಿಧೆಡೆ ನಿಲುಗಡೆಯಾಗಿರುವ ಭಾರತೀಯರನ್ನು ತಾಯ್ವಾದಿಗೆ ವಾಪಸ್ ಕರೆಸಲು ಭಾರತ ಸರ್ಕಾರ ವಿಶೇಷ ವಿಮಾನಗಳನ್ನು ನಿಯೋಜಿಸುತ್ತಿದೆ

ಐಎನ್ಎಸ್ ಜಲಾಶ್ವ ನೌಕೆಯು ಗುರುವಾರ ಮಾಲೆಯಿಂದ ಪ್ರಯಾಣ ಆರಂಭಿಸಿ ನಿನ್ನೆ ಸಂಜೆ ಕೊಚ್ಚಿ ತಲುಪಿದೆ ಮಾಲೆಯಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸ್ಥಳೀಯ ಸ್ವಯಂಸೇವಕರನ್ನು ಬಳಸಿಕೊಂಡು ಭಾರತೀಯ ಸುಗಮ ವಾಪಸಾತಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾದಿತು

ಈ ಯೋಜನೆ ಅಡಿ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಆಹಾರಧಾನ್ಯ ಲಭ್ಯವಿರುವುದನ್ನು ಖಾತ್ರಿಪಡಿಸಲು ಕೇಂದ್ರ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು

ದೇಶದಲ್ಲಿ ಸಾಕಷ್ಟು ಆಹಾರಧಾನ್ಯದ ದಾಸ್ತಾನು ಮಾದಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ

ದೇಶದ ವಿವಿಧೆಡೆ ನಿಲುಗಡೆಯಾಗಿದ್ದ ವಲಸೆ ಕಾರ್ಮಿಕರು ಸ್ಲಂತ ಉರುಗಳಿಗೆ ಮರಳುತ್ತಿದ್ದು ಅವರೆಲ್ಲರೂ ಕೇಂದ್ರದ ಮಾರ್ಗಸೂಚಿಯಂತೆ ವೈದ್ಯಕೀಯ ಚಿಕಿತ್ಪೆ ಮತ್ತು ಕ್ವಾರಂಟೈನ್ಗೆ ಒಳಪದುವುದು ಕಡ್ಡಾಯ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ

ಪ್ರತಿ ಕ್ಯಾಬಿನ್ನಲ್ಲಿ ಇಬ್ಬರು ರೋಗಿಗಳಿಗೆ ಚಿಕಿತ್ಪೆ ನೀಡಲಾಗುತ್ತಿದೆ

ಇದುವರೆಗೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ಜನರು ಈ ರೈಲುಗಳ ಪ್ರಯೋಜನ ಪಡೆದಿದ್ದಾರೆ ಎಂದು ಗ್ಬಹ ಸಚಿವಾಲಯ ತಿಳಿಸಿದೆ